ಭಾರತದಲ್ಲಿ ಹೊಸ ಅಭಿವೃದ್ದಿ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯ ಶೀಫ್ರ ಆರಂಭಕ್ಕೆ ಪ್ರಧಾನಮಂತಿ ನರೇಂದ ಮೋದಿ ಕರೆ ದೇಶದ ಆದ್ಯತಾ ವಲಯದ ಯೋಜನೆಗಳಿಗೆ ಇದರಿಂದ ಉತ್ತೇಜನ ಎಂದು ಬಣ್ಣನೆ

ಜಮ್ಮು ಕಾಶ್ಮೀರ ಜಾಗತಿಕ ಹೂಡಿಕೆದಾರರ ಸಮಾವೇಶದ ಸಿದ್ದತೆ ಪರಿಶೀಲನೆಗೆ ಲೆಫ್ಸಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಅಧ್ಯಕ್ಷತೆಯಲ್ಲಿ ಸಭೆ

ಸಂಸತ್ತಿನ ಚಳಿಗಾಲದ ಅಧಿವೇಶನ ಸೋಮವಾರದಿಂದ ಆರಂಭ ದೆಹಲಿಯಲ್ಲಿ ನಾಳಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ

ಅಮೆರಿಕಾ ಅಧ್ಯಕ್ಷರ ವಿರುದ್ದ ವಾಗ್ಗಂಡನೆ ವಿಚಾರಣೆ ಇಂದು ಮತ್ತೆ ಆರಂಭ

ದೇಶದ ಆದ್ಯತಾ ವಲಯಗಳ ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಬ್ರಿಕ್ಸ್ ಗುಂಪಿನ ದೇಶಗಳು ಆರಂಭಿಸಿರುವ ನೂತನ ಅಭಿವ್ವದ್ದಿ ಬ್ಯಾಂಕಿನ ಪ್ರಾದೇಶಿಕ ಶಾಖೆ ಆದಷ್ಟು ಬೇಗನೆ ದೇಶದಲ್ಲಿ ಕಾರ್ಯಾರಂಭ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಬ್ರೆಜಿಲಾಯಾದಲ್ಲಿ ನಡೆದ ಬ್ರಿಕ್ಸ್ ವಾಣಿಜ್ಯ ಮಂಡಳಿ ಮತ್ತು ನೂತನ ಅಭಿವೃದ್ದಿ ಬ್ಯಾಂಕ್ ಎನ್ಡಿಬಿ ಸಭೆಯಲ್ಲಿ ಮಾತನಾಡಿದ ಅವರು ಜಾಗತಿಕ ಪ್ರಗತಿಯ ಉತ್ತೇಜನಕ್ಕೂ ಈ ಬಹುರಾಷ್ಟ್ರೀಯ ಹಣಕಾಸು ಸಂಸ್ಡೆ ಬೆಂಬಲ ನೀಡಲಿದೆ ಎಂದರು

ವಿಶ್ವದ ಆರ್ಥಿಕ ಪ್ರಗತಿಗೆ ಬ್ರಿಕ್ಪ್ ದೇಶಗಳ ಅರ್ಥಿಕತೆ ಆಶಾಕಿರಣವಾಗಿದೆ ಎಂದು ನರೇಂದ್ರ ಮೋದಿ ಬಣ್ಣಿಸಿದರು ಭವಿಷ್ಯದ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸುವುದು ಖಂಡಿತಾವಾಗಿಯೂ ಅಳವಾದ ಸಹಕಾರಕ್ಕೆ ಕಾರಣವಾಗಲಿದ್ದು ಸದಸ್ಯ ರಾಷ್ಟ್ರಗಳಿಗೆ ಲಾಭದಾಯಕವಾಗಲಿದೆ ಎಂದರು ಬ್ರಿಸಿಲಿಯಾದಲ್ಲಿ ನಿನ್ನೆ ಬ್ರಿಕ್ಸ್ ಶೃಂಗಸಭೆಯ ಸಮಗ್ರ ಅಧಿವೇಶನದಲ್ಲಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ನಾವೀನ್ಯತೆ ನಮ್ಮ ಅಭಿವೃದ್ದಿಯ ಆಧಾರವಾಗಿದೆ ಈ ದಿಕ್ಕಿನಲ್ಲಿ ವರ್ಧಿತ ಸಹಕಾರದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ

ಜತೆಗೆ ಇದಕ್ಕಾಗಿ ದಕ್ಷ ಮತ್ತು ಫಲಿತಾಂಶ ಚಾಲಿತ ಬ್ರಿಕ್ಪ್ ಕಾರ್ಯವಿಧಾನಕ್ಕೆ ಕರೆ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ರಿಕ್ಸ್ ಶೃಂಗಸಭೆಯ ಸಮಾರೋಪದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೂಡಿಕೆಯನ್ನು ಆಕರ್ಷಿಸುವ ಸಲುವಾಗಿ ಆಯೋಜಿಸಲು ಉದ್ದೇಶಿಸಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದ ರೂಪುರೇಶೆಗಳ ಪರಾಮರ್ಶೆಗಾಗಿ ಜಮ್ಮುವಿನ ರಾಜಭವನದಲ್ಲಿಂದು ನಡೆದ ಸಭೆಯಲ್ಲಿ ಲೆಫ್ಟಿನೆಂಟ್ ಗೌರ್ನರ್ ಗಿರೀಶ್ ಚಂದ್ರ ಮುರ್ಮು ಪಾಲ್ಡೊಂಡಿದ್ದರು ಜಮ್ಮು ಮತ್ತು ಕಾಶ್ಟೀರದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಯಂ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದ ಸಭೆಯಲ್ಲಿ ಲೆಫ್ಟಿನೆಂಟ್ ಗೌರ್ನರ್ ಅವರು ಸಮಾವೇಶವನ್ನು ಯಶಸ್ಸಿಯಾಗಿಸುವ ನಿಟ್ರಿನಲ್ಲಿ ಅಧಿಕಾರಿಗಳ ಸಮಿತಿಗಳನ್ನು ರಚಿಸಿ ಮುಂಗಡವಾಗಿ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ವಿವರಿಸಿದರು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶೀಘ್ರವಾಗಿ ವಿಧಾನಸಭಾ ಚುನಾವಣೆಯನ್ನು ನಡೆಸಲಾಗುವುದು ಎಂದು ನೂತನ ರಾಜ್ಯಪಾಲರಾದ ಗಿರೀಶ್ ಚಂದ್ರ ಮುರ್ಮು ತಿಳಿಸಿದ್ದಾರೆ ಜಮ್ಮು ವಿಭಾಗದ ರಿಯಸ್ವೆ ಜಿಲ್ಲೆಯ ತಲ್ವಾರದಲ್ಲಿ ನಿನ್ನೆ ನಡೆದ ರಾಜ್ಯ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವಲ್ಲಿ ಪೊಲೀಸರ ಪಾತ್ರವನ್ನು ಉಪರಾಜ್ಯಪಾಲರು ಶ್ಲಾಘಿಸಿದರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮುಖ್ಯ ಪಾತ್ರ ವಹಿಸಬೇಕಾಗುತ್ತದೆ ಎಂದರು ರಾಜ್ಯದಲ್ಲಿ ಶಾಂತಿ ಮತ್ತು ಸಹಜ ವಾತಾವರಣ ನಿರ್ಮಾಣಕ್ಕೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ತ್ಯಾಗ ಮತ್ತು ಬಲಿದಾನ ಕಾರಣ ಎಂದು ಹೇಳಿದರು ಶಾಲಾ ಮುಖ್ಯೋಪಾದ್ಯಯರು ಮತ್ತು ಶಿಕ್ಷಕರು ಸಮಗ್ರ ಸುಧಾರಣೆ ಉದ್ದೇಶದ ನಿಷ್ಠಾ ರಾಷ್ಟೀಯ ಕಾರ್ಯಕ್ರಮವನ್ನು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲ ಆರಂಭಿಸಲಾಗಿದೆ ಅಲ್ಲಿಯ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸರಿತಾ ಚೌಹಾಣ್ ಈ ಕಾರ್ಯಕ್ರಮಕ್ಕೆ ಅಧಿಕ್ಪತ ಚಾಲನೆ ನೀಡಿದರು

ಡಯಟ್ ಪ್ರಾಂಶುಪಾಲರು ಮತ್ತು ಶೈಕ್ಷಣಿಕ ಆಡಳಿತಗಾರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪ್ರಾಥಮಿಕ ಶಾಲಾ ಹಂತದಲ್ಲಿ ಸಮಗ್ರ ಶಿಕ್ಷಕರ ತರಬೇತಿಗಳ ಮೂಲಕ ಕಲಿಕಾ ಪ್ರಮಾಣವನ್ನು ಸುಧಾರಿಸುವ ಉದ್ದೇಶದಿಂ ಭಾರತ ಸರ್ಕಾರ ರೂಪಿಸಿರುವ ಈ ರಾಷ್ಟೀಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಹಾಜರಾದ ಬಗ್ಗೆ ಸರಿತಾ ಚೌಹಾಣ್ ಮೆಚ್ಚುಗೆ ವ್ಯಕ್ತಪಡಿಸಿದರು ನಿಷ್ಣಾ ಕಾಯಕ್ರಮದಡಿ ದೇಶಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ತರಬೇತಿ ನೀಡಲಾಗುತ್ತಿದ್ದು

ಮೂರೂ ಪಕ್ಷಗಳ ನಡುವೆ ಮುಂಬ್ವೆಯಲ್ಲಿ ನಡೆದ ಸರಣಿ ಸಭೆಗಳ ಬಳಿಕ ಇದನ್ನು ಸಿದ್ದಪಡಿಸಲಾಗಿದೆ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಪ್ಪಥ್ನಿರಾಜ್ ಚೌಹಾಣ್ ವಿಜಯ್ ವಾಡೆಟ್ಟಿವಾರ್ ಹಾಗೂ ಮಾಣಿಕ್ ರಾವ್ ಠಾಕ್ರೆ ಎನ್ಸಿಪಿಯ ಜಯಂತ್ ಪಾಟೀಲ್ ನವಾಬ್ ಮಲ್ಲಿಕ್ ಹಾಗೂ ಛಗನ್ ಬುಜ್ಬಲ್ ಮತ್ತು ಶಿವಸೇನೆಯ ಏಕನಾಥ್ ಶಿಂದೆ ಹಾಗೂ ಸುಭಾಷ್ ದೇಸಾಯ್ ಪಾಲ್ಲೊಂಡಿದ್ದರು

ನಿರ್ಸಾ ಕ್ಷೇತ್ರದ ಉಮೇದುವಾರರಾಗಿ ಅಪರ್ಣಾ ಸೇನ್ಗುಪ್ರಾ ಬೊಕಾರೋ ದಿಂದ ವಿರಾಂಚಿ ನಾರಾಯಣ್ ಸ್ಸ ರ್ಧಿಸಲಿದ್ದಾರೆ

ದಿನೇಶ್ ಓರಾನ್ ಸೀಸಾಯಿ ಕ್ಷೇತ್ರದಿಂದ ಕಣಕ್ಕಿ ಳಿಯಲಿದ್ದಾರೆ

ಲೋಕಸಭೆಯ ಸುಗಮ ಕಲಾಪಕ್ಕೆ ಸಹಕಾರ ಕೋರುವ ಸಲುವಾಗಿ ಸ್ಸೀಕರ್ ಓಂ ಬಿರ್ಲಾ ನಾಡಿದ್ದು ಸರ್ವಪಕ್ಷ ನಾಯಕರ ಸಭೆ ಕರೆದಿದ್ದಾರೆ ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯನಾಯ್ಡು ಸಹ ಭಾನುವಾರ ಸರ್ವಪಕ್ಷ ನಾಯಕರ ಸಭೆಯನ್ನು ಆಯೋಜಿಸಿದ್ದಾರೆ ಸರ್ಕಾರದ ವತಿಯಿಂದಲೂ ಮತ್ತೊಂದು ಸಭೆ ಭಾನುವಾರದಂದೆ ನಿಗದಿಯಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಿನ್ನೆ ದೆಹಲಿಯಲ್ಲಿ ಳನೇಯ ರಾಮನಾಥ್ ಗೋಯಂಕ ಸ್ಮಾರಕ ಉಪನ್ನಾಸ ನೀಡಿದರು ಬದಲಾಗುತ್ತಿರುವ ಜಗತ್ತಿನಲ್ಲಿ ಭಾರತೀಯ ವಿದೇಶಾಂಗ ನೀತಿ ಎನ್ನುವ ವಿಷಯದ ಬಗ್ಗೆ ಸಚಿವರು ತಮ್ಮ ಚಿಂತನೆಗಳನ್ನು ಪ್ರಸ್ನುತ ಪದಿಸಿದರು ಪ್ರಸಕ್ತ ಸನ್ವಿವೇಶದಲ್ಲಿ ಹಲವು ದೇಶಗಳು ಪ್ರಮುಖ ಪರಿವರ್ತನೆಯತ್ತ ಸಾಗುತ್ತಿವೆ

ಪೂರ್ವ ಸಿಯಾಂಗ್ ಜಿಲ್ಲೆಯಲ್ಲಿ ಫಾಸಿಫಾಟ್ ರಾನಾಫಾಟ್ ರೋಯಿಂಗ್ ರಸ್ತೆ ಸಂಪರ್ಕಿಸುವ ಸಿಸೇರಿ ನದಿ ಮೇಲೆ ನಿರ್ಮಾಣವಾಗಿರುವ ಸೇತುವೆಯನ್ನು ಇಂದು ಉದ್ಘಾಟಿಸಲಿದ್ದಾರೆ ಭಾರತ ಚೀನಾ ಗಡಿ ಪ್ರದೇಶದಲ್ಲಿರುವ ತವಾಂಗ್ ಜಿಲ್ಲೆಯಲ್ಲಿ ಜರುಗಿದ ಮೈತ್ರಿ ದಿನದ ಕಾರ್ಯಕ್ರಮದಲ್ಲಿ ನಿನ್ನೆ ಅವರು ಪಾಲ್ಡೊಂಡಿದ್ದರು ದೆಹಲಿಯಲ್ಲಿ ವಾಯು ಮಾಲಿನ್ನ ಸಮಸ್ನೆ ಸತತ ನಾಲ್ಕನೇ ದಿನವಾದ ಇಂದೂ ಕೂಡ ಮುಂದುವರಿದಿದೆ

ಇದು ಸಾಮಾನ್ನ

ಫರೀದಾಬಾದ್ ಹಾಗೂ ನೋಯ್ಡಾಗಳಲ್ಲಿ ವಿಷಯುಕ್ತ ಹೊಂಜು ಮುಸುಕಿದ ವಾತಾವರಣ ಕಂಡು ಬಂತು ಹೊಂಜಿನ ಪರಿಣಾಮವಾಗಿ ಇಂದೂ ಕೂಡ ಶಾಲೆಗಳಿಗೆ ರಜೆ ಘೋಷಿಸಲಾಗಿದ್ದು ಮಕ್ಕ ಳು ಮನೆಯಿಂದ ಹೊರ ಬರದಂತೆ ತಡೆಯಲಾಗಿದೆ ಉಕ್ರೇನ್ ದೇಶದ ಮಾಜಿ ರಾಯಭಾರಿಯೊಬ್ಬರು ಒದಗಿಸಿದ ಸಾಕ್ಷಿಗಳ ಆಧಾರದ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಾಗ್ದಂಡನೆ ವಿಚಾರಣೆ ಇಂದು ಮತ್ತೆ ಆರಂಭವಾಗಲಿದೆ ಮೊದಲ ಸುತ್ತಿನಲ್ಲಿ ಶ್ವೇತ ಭವನದ ಅಲ್ಲಿನ ಸಂಸತ್ತಿನ ಕೆಲವು ಸದಸ್ಯರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಶ್ಲೇತ ಭವನದ ಕಿರಿಯ ಸಲಹೆಗಾರ್ತಿ ಕೆಲ್ಲಿಆನ್ ಕಾನ್ವೆ ಅಧ್ಯಕ್ಷ ಟ್ರಂಪ್ ವಿರುದ್ದ ಡೊಮಾಕ್ರಾಟ್ ಪಕ್ಷದ ಸದಸ್ಯರಿಂದ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ಹೇಳಿದ್ದಾರೆ ಈ ನಡುವೆ ಶ್ಲೇತ ಭವನದ ಖರ್ಚು ವೆಚ್ಚ ವಿಭಾಗದ ಅಧಿಕಾರಿ ಮಾರ್ಕ್ಸ್ಯಾಂದಿ ಅಧ್ಯಕ್ಷ ಟ್ರಂಪ್ ವಿರುದ್ದ ನಡೆದಿರುವ ವಾಗ್ದಂಡನೆ ತನಿಖೆಯಲ್ಲಿ ತಾವು ರಹಸ್ಯವಾಗಿ ಕೆಲವು ಸಾಕ್ಷಾ ಧಾರಗಳನ್ನು ಒದಗಿಸಿದ್ದಾಗ ಒಪ್ಸಿಕೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ವಿವರಣೆಗೆ ಅಗತ್ಯಬಿದ್ದಲ್ಲಿ ತಮ್ಮ ಕಕ್ವಿದಾರರು ಸಹಕರಿಸುತ್ತಾರೆ ಎಂದು ಸ್ಯಾಂಡಿ ಅವರ ವಕೀಲರು ತಿಳಿಸಿದ್ದಾರೆ

ಆಕಾಶವಾಣಿ ನೂತನವಾಗಿ ನಿರ್ಮಿಸಿರುವ ಸಭಾಂಗಣದ ಉದ್ಘಾಟನಾ ಸಮಾರಂಭ ಮತ್ತು ಶಬಾದ್ ಕೀರ್ತನ್ ಭಾನಿ ಉತ್ಪವದ ನೇರ ಪ್ರಸಾರವನ್ನು ದೆಹಲಿಯ ಆಕಾಶವಾಣಿ ಕೇಂದ್ರ ಇಂದು ಬಿತ್ತರಿಸಲಿದೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ